ಲೋಕಪಾಲ್ನ ಮುಖ್ಯಸ್ವರು ಹಾಗೂ ಭ್ರಷ್ಟಾಚಾರ ನಿಗ್ರಹದಳ ಸದಸ್ಯರನ್ನು ರಾಷ್ಟಪತಿ ರಾಮನಾಥ್ ಕೋವಿಂದ್ ನೇಮಕ ಮಾಡಿದ್ದಾರೆ

ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾದ ದಿಲೀಪ್ ಬಿ ಭೋಸ್ಲೆ ಪ್ರದೀಪ್ ಕುಮಾರ್ ಮೊಹಾಂತಿ ಅಭಿಲಾಷಾ ಕುಮಾರಿ ಮತ್ತು ಛತ್ತೀಸ್ಗಢ ಹೈಕೋರ್ಟ್ನ ಹಾಲಿ ಮುಖ್ಯ ನ್ಯಾಯಮೂರ್ತಿ ಅಜಯ್ ಕುಮಾರ್ ತ್ರಿಪಾಠಿ ಅವರುಗಳನ್ನು ನ್ಯಾಯಾಂಗ ಸದಸ್ವರಾಗಿ ನೇಮಿಸಲಾಗಿದೆ ನ್ಯಾಯಾಂಗೇತರ ಸದಸ್ವರಾಗಿ ಸತಸ್ತ ಸೀಮಾಬಲದ ಮೊದಲ ಮಹಿಳಾ ಮುಖ್ಯಸ್ಹೆ ಅರ್ಚನಾ ರಾಮಸುಂದರಮ್ ಮಹಾರಾಷ್ಪದ ಮಾಜಿ ಮುಖ್ಯ ಕಾರ್ಯದರ್ಶಿ ದಿನೇಶ್ ಕುಮಾರ್ ಜೈನ್ ಮಾಜಿ ಐಆರ್ ಎಸ್ ಅಧಿಕಾರಿ ಮಹೇಂದರ್ ಸಿಂಗ್ ಮಾಜಿ ಐ ಎಸ್ ಅಧಿಕಾರಿ ಇಂದ್ರಜೀತ್ ಪ್ರಸಾದ್ ಗೌತಮ್ ಅವರನ್ನು ನೇಮಿಸಲಾಗಿದೆ

ಮನೋಹರ್ ಪರಿಕ್ಕರ್ ಅವರ ನಿಧನದಿಂದಾಗಿ ತೆರವಾದ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಮೋದ್ ಸಾವಂತ್ ನೇಮಕಗೊಂಡಿದ್ದು

ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ದೇಶಾದ್ಯಂತ ರಾಜಕೀಯ ಚಟುವಟಕೆಗಳು ಗರಿಗೆದರಿವೆ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ದೆಹಲಿಯಲ್ಲಿ ನಿನ್ನೆ ಸಭೆ ಸೇರಿ ಅಭ್ವರ್ಥಿಗಳ ಪಟ್ಟಿ ಅಂತಿಮಗೊಳಿಸುವ ಕುರಿತು ಚರ್ಚಿಸಿದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಕೇಂದ್ರ ಸಚಿವರಾದ ರಾಜನಾಥಸಿಂಗ್ ಅರುಣ್ ಜೇಟ್ಲಿ ನಿತಿನ್ ಗಡ್ಡರಿ ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದ್ದರು ಪಟ್ಟ ಅಂತಿಮಗೊಳಿಸುವ ಕುರಿತು ಬಿಜೆಪಿ ಉನ್ನತಮಟ್ಟದ ಸಮಿತಿಯ ಎರಡನೇ ಸಭೆ ಇದಾಗಿದೆ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಜೆಪಿ ಇನ್ನಷ್ಟೇ ಘೋಪಣೆ ಮಾಡಬೇಕಿದೆ

ದೆಹಲಿಯಲ್ಲಿ ನಿನ್ನೆ ಸುದ್ದಿಸಂಸ್ವೆಯೊಂದಿಗೆ ಮಾತನಾಡಿದ ರಾಜ್ದದ ಬಿಜೆಪಿ ಉಸ್ತುವಾರಿ ಮತ್ತು ಪ್ರಧಾನ ಕಾರ್ಯದರ್ಶಿ ಅನಿಲ್ ಜೈನ್ ಈ ವಿಷಯ ತಿಳಿಸಿದ್ದಾರೆ ಮತ್ತೊಂದೆಡೆ ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಲಿ ಪಕ್ಷದ ಮೈತ್ರಿಕೂಟ ಏರ್ಪಡುವುದಿಲ್ಲ ಎಂದು ಆಮ್ ಆದ್ಲಿ ಪಕ್ಷದ ರಾಷ್ವೀಯ ಸಂಚಾಲಕ ಮತ್ತು ದೆಹಲಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರವಾಲ್ ಹೇಳಿದ್ದಾರೆ ಜಮ್ಮ ಕಾಶ್ಹೀರದಲ್ಲಿ ಪಿಡಿಪಿ ಮತ್ತು ಕಾಂಗ್ರೆಸ್ ನಡುವೆ ಮೈತ್ರಿಕೂಟ ಏರ್ಪಡುವ ಕುರಿತ ವರದಿಗಳನ್ನು ಪಿಡಿಪಿ ಮುಖ್ಯಸ್ಥೆ ಮೆಹಬೂಬಾ ಮುಖ್ವಿ ತಳ್ಳಹಾಕಿದ್ದಾರೆ

ಮಹಾರಾಷ್ಟದಲ್ಲಿ ಸಮಾಜವಾದಿ ಪಕ್ಷ ಮತ್ತು ಬಹುಜನ ಸಮಾಜ ಪಕ್ಷ ಚುನಾವಣಾ ಪೂರ್ವ ಮೈತ್ರಿಕೂಟ ಘೋಷಿಸಿವೆ

ಈ ಮಧ್ಯೆ ತಮಿಳುನಾಡು ಮತ್ತು ಮಹಾರಾಪ್ವ ರಾಜ್ಯಗಳ ಅಭ್ಯರ್ಥಿಗಳ ಚುನಾವಣಾ ವೆಚ್ಚ ಕುರಿತು ನಿಗಾವಹಿಸಲು ಚುನಾವಣಾ ಆಯೋಗ ವಿಶೇಷ ವೀಕ್ಷಕರನ್ನು ನೇಮಿಸಿದೆ ಮತದಾರರಿಗೆ ಹಣ ಮದ್ದ ಮತ್ತು ಇತರ ವಸ್ತುಗಳನ್ನು ನೀಡಿ ಆಮಿಷವೊಡ್ಡುವುದನ್ನು ತಡೆಯಲು ಹಾಗೂ ತೀವ್ರ ನಿಗಾ ವಹಿಸಲು ಈ ವೀಕ್ವಕರನ್ನು ನೇಮಿಸಲಾಗಿದೆ

ಧಾರವಾಡದಲ್ಲಿ ನಿನ್ನೆ ನಿರ್ಮಾಣ ಹಂತದಲ್ಲಿದ್ದ ಕಟ್ಟಡ ಕುಸಿತ ಪ್ರಕರಣದಲ್ಲಿ ಇಬ್ಬರು ಮೃತಪಟ್ಟದ್ದು

ಅವತೇಷಗಳಡಿ ಒಲುಕಿರುವವರನ್ನು ರಕ್ಷಿಸುವ ಕಾರ್ಯ ಭರದಿಂದ ಸಾಗಿದೆ ಎಂದು ಧಾರವಾಡ ಜೆಲ್ಲಾಧಿಕಾರಿ ದೀಪಾ ಚೋಳನ್ ಹೇಳಿದ್ದಾರೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿದವರಿಗೆ ಷೈಪ್ ಮೂಲಕ ನೀರು ಮತ್ತು ಗ್ಲೂಕೋಸ್ ನೀಡಲಾಗಿದೆ ಜೀವ ಉಳಿಸುವದಕ್ಕೆ ಮೊದಲ ಆದ್ದತೆ ನೀಡಲಾಗಿದ್ದು ಕಾಂಕ್ರಿಟ್ ಗೋಡೆ ಕೊರೆದು ಮಕ್ಕಳ ರಕ್ಷಣೆ ಮಾಡಲಾಗುತ್ತಿದೆ ರಾಷ್ಷೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ ಹಾಗೂ ರಾಷ್ಟೀಯ ಭದ್ರತಾ ಪಡೆ ಎನ್ಎಸ್ಎಫ್ ತಂಡಗಳಿಂದ ರಕ್ಷಣಾ ಕಾರ್ಯಚರಣೆ ನಡೆದಿದೆ ಫಾಜಿಯಾ ಬಾದ್ನ ಮತ್ತೊಂದು ಎನ್ಡಿಆರ್ಎಫ್ ತಂಡವು ಧಾರವಾಡ ತಲುಪಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಧಾರವಾಡ ಪೊಲೀಸ್ ಶಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ಘಟನೆ ಕುರಿತು ತನಿಖೆ ಆರಂಭಿಸಲಾಗಿದೆ ಎಂದು ವರದಿ ತಿಳಿಸಿದೆ

ದೆಹಲಿಯಲ್ಲಿ ನಿನ್ನೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದ ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ಚುನಾವಣಾ ನೀತಿಸಂಹಿತೆ ಮಾದರಿಯಲ್ಲಿ ಸಾಮಾಜಿಕ ಮಾಧ್ಯಮಗಳಗೂ ಒಂದು ನೀತಿಸಂಹಿತೆ ಅನುಷ್ಠಾನಗೊಳಿಸುವಂತೆ ಸೂಚಿಸಿದರು ಚುನಾವಣೆಯಲ್ಲಿ ಮಾದರಿ ನೀತಿಸಂಹಿತೆ ವಿಶಿಷ್ಟವಾಗಿದ್ದು ಎಲ್ಲಾ ರಾಜಕೀಯ ಪಕ್ಷಗಳು ಈ ಸಂಹಿತೆ ಪಾಲಿಸುತ್ತವೆ ಸಾಮಾಜಕ ಮಾಧ್ಯಮಗಳಲ್ಲೂ ಇಂತಹ ನೀತಿಸಂಹಿತೆ ಅವಶ್ವಕ ಎಂದು ಆಯುಕ್ತರು ಹೇಳಿದ್ದಾರೆ ದೂರು ಸಲ್ಲಿಸಲು ಪ್ರತ್ಯೇಕ ವೇದಿಕೆ ರೂಪಿಸುವ ಕುರಿತು ಸಹ ಚರ್ಚೆ ನಡೆಯಿತು ಸಭೆಯಲ್ಲಿ ಫೇಸ್ಬುಕ್ ವಾಟ್ಸ್ ಆಸ್ ಟ್ಟಿಟರ್ ಗೂಗಲ್ ಮತ್ತಿತರ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು

ಅಧಿಸೂಚನೆ ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೇ ನಾಮಪತ್ರ ಸಲ್ಲಿಕೆ ಆರಂಭವಾಗಿದ್ದು

ಅವುಗಳಲ್ಲಿ ವಿಜಯಪುರ ಕಲಬುರಗಿ ಚಿತ್ರದುರ್ಗ ಕೋಲಾರ ಚಾಮರಾಜನಗರ ಪರಿಶಿಷ್ಷ ಜಾತಿ ಮೀಸಲು ಕ್ಷೇತ್ರಗಳಾಗಿದ್ದು ರಾಯಚೂರು ಮತ್ತು ಬಳ್ಳಾರಿ ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರಗಳಾಗಿವೆ

ರಾಜೀನಾಮೆ ಘೋಷಣೆ ನಿರ್ಧಾರ ಸರಳವಲ್ಲ ಆದರೆ ಹೊಸ ತಲೆಮಾರಿನ ನಾಯಕರಿಗೆ ಅವಕಾಶ ನೀಡುವ ದೃಷ್ಟಿಯಿಂದ ಸ್ಟಾನ ತೊರೆಯುತ್ತಿರುವುದಾಗಿ ನಾಝರ್ ಬಯೇವ್ ಹೇಳಿದ್ದಾರೆ